ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮುಖ್ಯಮಂತ್ರಿಯಿಂದ ಪ್ರಧಾನಿಗೆ ಮನವಿ

ಈಗ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ವಿಶಿಷ್ಠ ಬೆಳೆಗಳಿಗೆ ಅನುಗುಣವಾಗಿ ವಿಶೇಷ ಕ್ಷಸ್ಟರ್ ರೂಪಿಸಲು ಕೇಂದ್ರ ಕೃಷಿ ಸಚಿವಾಲಯ ಯೋಜನೆ ಸಿದ್ಧ ಪಡಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ತುಮಕೂರಿನಲ್ಲಿ ಕಿಸಾನ್ ಸಮ್ನಾನ್ ಹಣ ಪಾವತಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಬೆಳಗಾವಿ ಮೈಸೂರಿನಿಂದ ಬಾದಾಮಿ ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದ ಈರುಳ್ಳಿ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯಿಂದ ಕಾಫಿ ಹಾಗೂ ಒಣಮೆಣಿಸಿಕಾಯಿಯನ್ನು ಬೆಳೆಯುತ್ತಿದ್ದು ಈ ಪದಾರ್ಥಗಳಗೆ ಕ್ಲಸ್ಟರ್ ನಿರ್ಮಾಣ ಮಾಡಲು ಯೋಜಿಸಲಾಗಿದೆ ಎಂದು ತಿಳಿಸಿದರು

ದಕ್ಷಿಣ ಭಾರತದಲ್ಲಿ ತೆಂಗು ಗೋಡಂಬಿ ಬೆಳೆಗಳನ್ನು ಬೆಳೆಯುತ್ತಿದ್ದು

ಮುಂದಿನ ದಿನಗಳಲ್ಲಿ ತೆಂಗು ದೆಳೆಗೆ ಸೂಕ್ತ ಬೆಲೆ ನೀಡಲಾಗುವುದು ಎಂದು ಪ್ರಧಾನಮಂತ್ರಿ ಭರವಸೆ ನೀಡಿದರು

ಎಣ್ಣ ಕಾಳು ಹಾಗೂ ವಿವಿಧ ಬೆಳೆ ವಿಭಾಗದಲ್ಲಿ ಪ್ರಕಸ್ತಿ ಪಡೆದ ರಾಜ್ದಗಳಿಗೆ ತಲಾ ಒಂದು ಕೋಟ ರೂಪಾಯಿ ನಗದು ಹಾಗೂ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ಪ್ರದಾನ ಮಾಡಿದರು ಬೇಳೆ ಕಾಳು ವಿಭಾಗದಲ್ಲಿ ಕರ್ನಾಟಕ ಪ್ರಶಸ್ತಿಗೆ ಭಾಜನವಾಗಿದ್ದು

ಮೀನುಗಾರಿಕೆ ವಿಭಾಗದಲ್ಲಿ ಕರ್ನಾಟಕದ ಮೂವರು ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸ್ವೀಕರಿಸಿದರು

ತುಮಕೂರಿನಲ್ಲಿ ಕಿಸಾನ್ ಸಮ್ಮಾನ್ ಹಣ ಪಾವತಿ ಯೋಜನೆಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ್ದು ದೇಶದ ಆರೂವರೆ ಕೋಟಿ ಫಲಾನುಭವಿ ರೈತರ ಖಾತೆಗಳಿಗೆ ನೇರವಾಗಿ ಈ ಹಣ ಜಮೆಯಾಗಲಿದೆ ಎಂದು ತಿಳಿಸಿದ್ದಾಗಿ ಸಚಿವ ಜೋಶಿ ಟ್ವೀಟ್ ಮಾಡಿದ್ದಾರೆ

ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಒ

ಬಳಿಕ ಮಾತನಾಡಿದ ಅವರು ಯುವ ವಿಜ್ಞಾನಿಗಳನ್ನು ಪ್ರೋತ್ಲಾಹಿಸುವ ನಿಟ್ಟನಲ್ಲಿ ಬೆಂಗಳೂರು ಮುಂಬೈ ಚೆನ್ನೈ ಕೋಲ್ಕತ್ತಾ ಹಾಗೂ ಹೈದರಾಬಾದ್ಗಳಲ್ಲಿ ಯುವ ವಿಜ್ಞಾನಿಗಳ ಪ್ರಯೋಗಾಲಯಗಳನ್ನು ಆರಂಭಿಸಲಾಗಿದೆ ಇದರಿಂದಾಗಿ ಪ್ರತಿಭಾವಂತ ವಿಜ್ಞಾನಿಗಳ ಅನ್ವೇಷಣೆಗೆ ನೆರವಾಗಲಿದೆ ಎಂದರು ಹೊಸ ವರ್ಷದಲ್ಲಿ ಕರ್ನಾಟಕದಿಂದ ತಮ್ಮ ಪ್ರವಾಸ ಆರಂಭವಾಗಿದೆ ಕರ್ನಾಟಕದ ಭೇಟ ಒಂದು ರೀತಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಮತ್ತು ಜೈ ಅನುಸಂಧಾನನಚಿತಿದೆ ಎಂದು ಹೇಳಿದರು

ಎಸ್ ಯಡಿಯೂರಪ್ಪ ತುಮಕೂರಿನಲ್ಲಿ ನಡೆದ ಕೃಷಿ ಕರ್ಮಣ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ರಾಜ್ಯದಲ್ಲಿ ಇತ್ತೀಚೆಗೆ ಸಂಭವಿಸಿದ ಮಳೆ ನಪ್ಪ ಹಾಗೂ ಪ್ರವಾಹದ ಹಾನಿಭರಿಸಿಕೊಳ್ಳಲು ಕೇಂದ್ರ ವಿಶೇಷ ಪ್ಕಾಕೇಜ್ ಫೋಷಿಸಿ ಸಚಿತ್ರಸ್ತರ ಬದುಕು ಕಟ್ಟುವಲ್ಲಿ ನೆರವಾಗುವಚಿತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದರು

ಇ

ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ

ಡಿ

ಉಜಿರೆ ಕಾಲೇಜು ಪ್ರಥಮ ಆಕಾಶವಾಣಿ ಮೈಸೂರು ಕೇಂದ್ರವನ್ನು ಪ್ರತಿನಿಧಿಸಿದ್ದ ಮೈಸೂರಿನ ವಿಜಯವಿಕ್ಕಲ ಪದವಿಪೂರ್ವ ಕಾಲೇಜು ದ್ವಿತೀಯ ಸ್ಥಾನ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರವನ್ನು ಶ್ರತಿನಿಧಿಸಿದ್ದ ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯ ತೃತೀಯ ಸ್ಥಾನ ಗಳಿಸಿದೆ

ಜಿಲ್ಲಾಡಳಿತ ಸಕಲ ಸಿದ್ದತೆ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಪಿ

ಕೊಡಗು ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ವಾನ ಹಬ್ಬಕ್ಕೆ ಜಿಲ್ಲಾ ಪಂಚಾಯ್ತಿ ಸಿ ಇ

ಲಕ್ಷ್ಮೀಪ್ರಿಯಾ ಮಡಿಕೇರಿಯಲ್ಲಿ ನಿನ್ನೆ ಚಾಲನೆ ನೀಡಿದರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂತಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳ ವಿಶಿಷ್ಠ ಬೆಳೆಗಳಿಗೆ ಅನುಗುಣವಾಗಿ ವಿಶೇಷ ಕ್ಲಸ್ಟರ್ ರೂಪಿಸಲು ಕೇಂದ್ರದ ಯೋಜನೆ ಸಿದ್ದ ಪ್ರಧಾನಮಂತ್ರಿ ಹೇಳಿಕೆ ಪ್ರತಿಭಾವಂತ ಯುವವಿಜ್ವಾನಿಗಳ ಅನ್ವೇಷಣೆಗಾಗಿ ಡಿ ಆರ್ ಡಿ

ರಾಜ್ಯದಲ್ಲಿನ ಪ್ರವಾಹ ಹಾಗೂ ಮಳೆ ಹಾನಿಯ ಪರಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಫೋಷಿಸುವಂತೆ ಮುಖ್ಯಮಂತ್ರಿಯಿಂದ ಪ್ರಧಾನಿಗೆ ಮನವಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು